ದೇಶದ ಮೊದಲ ಮೊಲೀಸ್ ಸ್ನಾರಕ ಉದ್ವಾಟನೆ ಮೊಲೀಸ್ ಹುತಾತ್ನರಿಗೆ ಪ್ರಧಾನಮಂತ್ರಿಗಳ ಶ್ರದ್ದಾಂಜಲಿ

ದೇಶಪಾಂಡೆ ಸೂಚನೆ

ಬಯಲು ಶೌಚಮುಕ್ತ ಗ್ರಾಮಗಳ ಸಾಧನೆಗೆ ಸಂಕಲ್ಪ ಮಾಜಿ

ಗದುಗಿನ ತೋಂಟದಾರ್ಯ ಡಾ ಸಿದ್ದಲಿಂಗಸ್ವಾಮೀಜಿ ಅಂತ್ಯಕ್ರಿಯೆ ನೂತನ ಪೀಠಾಧಿಪತಿಯಾಗಿ ನಾಗನೂರು ರುದ್ರಾಕ್ಷೀ ಮಠದ ಸಿದ್ದರಾಮೇಶ್ವರ ಸ್ವಾಮಿಜಿ ನೇಮಕ ಪೊಲೀಸ್ ಸಂಸ್ಕರಣಾ ದಿನದ ಅಂಗವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೆಹಲಿಯಲ್ಲಿ ಇಂದು ಬೆಳಗ್ಗೆ ದೇತದ ಪ್ರಥಮ ರಾಷ್ಷೀಯ ಪೊಲೀಸ್ ಸ್ಮಾರಕವನ್ನು ರಾಷ್ಟಕ್ಕೆ ಸಮರ್ಪಿಸಿದರು

ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಸದಾ ಎಚ್ವರವಾಗಿರುವ ಪೊಲೀಸ್ ಪಡೆಗಳು ದೇಶದಲ್ಲಿ ಅಶಾಂತಿ ಮೂಡಿಸುವ ಹಾಗೂ ಭಯ ಮತ್ತು ಅಭದ್ರತೆ ವಾತಾವರಣ ಸೃಷ್ಟಿಸುವ ಶಕ್ತಿಗಳ ಪ್ರಯತ್ನಗಳನ್ನು ವಿಫಲಗೊಳಿಸಿವೆ ಎಂದರು ನಾಡಿನ ರಕ್ಷಣೆಗಾಗಿ ಪಗಲು ಇರುಳು ತ್ರಮಿಸುತ್ತಿರುವ ಮೊಲೀಸ್ ಸಿಬ್ಬಂದಿಗೆ ಅಗತ್ತ ಸೌಲಭ್ದ ಕಲ್ಪಿಸಲಾಗುವುದು ಎಂದು ಮುಖ್ಯಮಂತ್ರಿ ಹೆಚ್

ಕುಮಾರಸ್ನಾಮಿ ಹೇಳಿದ್ದಾರೆ ಮೊಲೀಸ್ ಹುತಾತ್ವದಿನ ಅಂಗವಾಗಿ ಬೆಂಗಳೂರಿನ ಕೋರಮಂಗಲದ ಕೆ ಎಸ್ಆರ್ಪಿ ಮೈದಾನದಲ್ಲಿ ಇಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಉಪ ಮುಖ್ಯಮಂತ್ರಿ ಡಾ

ಮೊಲೀಸ್ ಸಿಬ್ಬಂದಿಯ ವೇತನ ಹೆಚ್ಚಳಕ್ಕೆ ಸಂಬಂಧಿಸಿದಂತೆ ವರಿಷ್ಟ ಪೊಲೀಸ್ ಅಧಿಕಾರಿ ರಾಘವೇಂದ್ರ ಜಿರಾದ್ಧರ್ ನೀಡಿರುವ ವರದಿಯನ್ನು ಇಲಾಖೆಯ ಅಧಿಕಾರಿಗಳೊಂದಿಗೆ ಚರ್ಚೆ ಮಾಡಿ ಶೀಘ್ರ ಅನುಷ್ಠಾನ ಮಾಡಲಾಗುವುದು ಎಂದರು ಸಮಾಜಭಾತಕ ಶಕ್ತಿಗಳನ್ನು ಮಟ್ಟಹಾಕುವಲ್ಲಿ ಮೊಲೀಸರು ಯಾವುದೇ ರಾಜಿ ಇಲ್ಲದೇ ಮತ್ತಷ್ಟು ಚುರುಕಿನಿಂದ ಕೆಲಸ ಮಾಡಬೇಕು ಎಂದರು

ಇನ್ಫೋಸಿಸ್ ಫೌಂಡೆಷನ್ ನೀಡುವ ನೆರವಿನ ಜೊತೆಗೆ ಸರ್ಕಾರವು ಕೈಜೋಡಿಸಲಿದೆ ಎಂದು ಮುಖ್ಯಮಂತ್ರಿ ಹೆಚ್

ನ್ಟಪತುಂಗ ರಸ್ತೆಯಲ್ಲಿ ಜಿರ್ಣೋದ್ದಾರದ ನಂತರ ಸಿದ್ದಗೊಂಡಿರುವ ಮೊಲೀಸ್ ಸ್ನಾರಕವನ್ನು ಹಾಗೂ ಕೆಎಸ್ಆರ್ಪಿ ಮೈದಾನದಲ್ಲಿ ಮೊಲೀಸ್ ಇಲಾಖೆ ವಶಿಯಿಂದ ನವೀಕರಿಸಲಾದ ನಂದಿನ ಹಾಲಿನ ಕೇಂದ್ರವನ್ನೂ ಗ್ವಪ ಸಚಿವರು ಆದ ಉಪ ಮುಖ್ಯಮಂತ್ರಿ ಡಾ

ಈ ಸಂದರ್ಭದಲ್ಲಿ ಸರ್ಕಾರದ ಮುಖ್ಡಿಕಾರ್ಯದರ್ಶಿ ವಿಜಯ್ ಭಾಸ್ತರ್ ಡಿಜಿಪಿ ನೀಲಮಣಿ ರಾಜು ನಗರ ಮೊಲೀಸ್ ಆಯುಕ್ತ ಟಿ ಸುನಿಲ್ ಕುಮಾರ್ ಸೇರಿದಂತೆ ಹಿರಿಯ ಮೊಲೀಸ್ ಆಧಿಕಾರಿಗಳು ಭಾಗಿಯಾಗಿದ್ದರು ಇದರ ಜೊತೆಗೆ ರಾಜ್ಜದ ಬೇರೆ ಬೇರೆ ಜಿಲ್ಲೆಗಳಲ್ಲೂ ಮೊಲೀಸ್ ಹುತಾತ್ನ ದಿನ ಆಚರಿಸಿದ ವರದಿಗಳು ಬಂದಿವೆ ಧಾರವಾಡದಲ್ಲೂ ಸಹ ಇಂದು ಮೊಲೀಸ್ ಹುತಾತ್ನ ದಿನಾಚರಣೆ ಆಚರಿಸಲಾಯಿತು ಸಮಾಜದ ಶಾಂತಿ ಸೌರ್ಹಾದತೆ ಮತ್ತು ಜನರ ನೆಮ್ದಿಯ ಬದುಕಿಗಾಗಿ ಶ್ರಮಿಸುತ್ತಿರುವ ಮೊಲೀಸರ ಸೇವೆಯನ್ನು ಸ್ಪರಿಸುವುದು ಎಲ್ಲರ ಕರ್ತಮ್ನವಾಗಿದೆ ಎಂದು ಜಿಲ್ಲಾ ನ್ವಾಯಾಧೀಶ ಈಶಪ್ಪ ಕೆ ಭೂತೆ ಹೇಳಿದ್ದಾರೆ ಜಿಲ್ಲಾ ಮೊಲೀಸ್ ಮೈದಾನದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಮೊಲೀಸರು ಸಮಾಜಕ್ಕೆ ಸ್ನೇಹಪರವಾಗಿ ಕೆಲಸ ಮಾಡಿ ಇಲಾಖೆಗೆ ಗೌರವ ತರಬೇಕು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಮೊಲೀಸ್ ಮತ್ತು ನಿವೃತ್ತ ಮೊಲೀಸ್ ಸಿಭ್ಗಂದಿಗೆ ಆರೋಗ್ಗ ಕಾರ್ಡ್ಗಳನ್ನು ವಿತರಣೆ ಮಾಡಲಾಯಿತು ಗದಗ್ಲಚಿಕ್ಕಬಳ್ದಾಮರ ದಾವಣಗೆರೆ ಬಳ್ದಾರಿ ಕಲಬುರಗಿ ವಿಜಯಮರ ಬಾಗಲಕೋಟೆ ಕೊಪ್ಪಳ ರಾಯಚೂರು ಸೇರಿದಂತೆ ಅನೇಕ ಜಿಲ್ಲೆಗಳಲ್ಲಿ ಇಂದು ಮೊಲೀಸ್ ಮತಾತ್ಮ ದಿನಾಚರಣೆ ಆಚರಿಸಿ ಕರ್ತವ್ಯ ಪಾಲನೆಯಲ್ಲಿ ಮಡಿದ ಮೊಲೀಸರಿಗೆ ಗೌರವ ಶ್ರದ್ದಾಂಜಲಿ ಸಲ್ಲಿಸಲಾಯಿತು

ದೇಶಪಾಂಡೆ ಹೇಳಿದ್ದಾರೆ ಬೆಳಗಾವಿಯಲ್ಲಿಂದು ಕಂದಾಯ ಇಲಾಖೆಯ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದ ಅವರು ಅಧಿಕಾರಿಗಳು ಬೆಳಗಾವಿ ಜಿಲ್ಲೆಯಲ್ಲಿ ರಾಯಭಾಗ ತಾಲ್ಲೂಕಿಗೆ ಭೇಟಿ ನೀಡಿ ನೈಜ ಪರಿಸ್ತಿತಿಯ ಬಗ್ಗೆ ಅವಲೋಕನ ಮಾಡಿ ಜಿಲ್ಲಾಧಿಕಾರಿಗಳಿಗೆ ವರದಿ ಸಲ್ಲಿಸಬೇಕು ಎಂದರು ಜನಪ್ರತಿನಿಧಿಗಳ ಗಮನಕ್ಕೆ ತರದೇ ಸರ್ಕಾರದ ಯಾವುದೇ ಸೌಲಭ್ದಗಳನ್ನು ಅಧಿಕಾರಿಗಳು ಪಲಾನುಭವಿಗಳಿಗೆ ನೇರವಾಗಿ ವಿತರಣೆ ಮಾಡಬಾರದು ಎಂದರು ಅಧಿಕಾರಿಗಳು ಕಡ್ಡಾಯವಾಗಿ ಜಿಲ್ಲೆಯಲ್ಲಿ ಪ್ರವಾಸ ಕೈಗೊಳ್ಳಬೇಕು ಸ್ವಳೀಯ ಜನರ ಸಮಸ್ಯೆಗಳನ್ನು ಆಲಿಸಿ ಪರಿಪರಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಸಚಿವರು ಸೂಚನೆ ನೀಡಿದರು

ಸಿದ್ದೇಶ್ವರ್ ಹೇಳಿದ್ದಾರೆ ದಾವಣಗೆರೆ ತಾಲೂಕಿನ ಮಾಯಕೊಂಡ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಪುಲಿಕಟ್ಟೆ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯತಿ ಕಟ್ಟಡ ವ್ಯಾಯಾಮಶಾಲೆ ಕಟ್ಸಡ ಹಾಗೂ ಅಂಬೇಡ್ತರ್ ಭವನಗಳ ಉದ್ವಾಟನಾ ಸಮಾರಂಭದಲ್ಲಿ ಅವರು ಈ ವಿಷಯ ತಿಳಿಸಿದರು

ಕೇಂದ್ರ ಸರ್ಕಾರ ಹಲವು ವಿಮಾ ಯೋಜನೆಗಳನ್ನು ವಿಶೇಷವಾಗಿ ಹೆಣ್ಣುಮಕ್ಕಳ ವಿದ್ವಾಭ್ಯಾಸಕ್ಕೆ ಅನುಕೂಲವಾಗುವಂತೆ ಜಾರಿಗೆ ತಂದಿದೆ ಇವುಗಳ ಸಮರ್ಪಕ ಅನುಷ್ಟಾನ ಜವಾಬ್ದಾರಿ ಗ್ರಾಮ ಪಂಚಾಯಿತಿಗಳ ಮೇಲಿದೆ ಎಂದರು ಹೊಗೆರಹಿತ ಗ್ರಾಮವನ್ನಾಗಿ ಮಾಡಲು ಇನ್ನು ಎಷ್ಟು ಜನರಿಗೆ ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯಡಿ ಉಚಿತ ಗ್ಲಾಸ್ ಸಂಪರ್ಕ ಕೊಡಿಸಬೇಕು ಎನ್ನುವ ಬಗ್ಗೆಯೂ ಪಂಜಾಯಿತಿಗಳು ಗಮನಪರಿಸಬೇಕು ಎಂದು ಅವರು ಹೇಳಿದರು

ಮೈಸೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ರಾಜ್ಜದ ಮೈತ್ರಿ ಸರ್ಕಾರ ಸುಭದ್ರವಾಗಿದೆ

ನಿನ್ನೆ ಪ್ಪದಯಾಘಾತದಿಂದ ಲಿಂಗ್ಟೆಕ್ಟರಾದ ಗದಗಿನ ತೋಂಟದ ಜಗದ್ಗರು ಡಾ ಸಿದ್ದಲಿಂಗಸ್ವಾಮೀಜಿಯವರ ಅಂತ್ಯಕ್ರಿಯೆ ಇಂದು ಮಠದ ಅವರಣದಲ್ಲಿ ಲಿಂಗಾಯಿತ ಧರ್ಮದ ವಿಧಿ ಹಾಗೂ ಮೊಲೀಸ್ ಗೌರವದೊಂದಿಗೆ ನೆರವೇರಿತು

ಅಂತ್ಯಕ್ತಿಯೆಯಲ್ಲಿ ನಾಡಿನ ವಿವಿಧ ಮಠಾಧೀಶರು ಮತ್ತು ಅಸಂಖ್ಯಾಂತ ಭಕ್ತಾಧಿಗಳು ಪಾಲ್ಗೊಂಡಿದ್ದರು ತೋಂಟದಾರ್ಯ ಡಾ

ದಾಸೋಪ ಮತ್ತು ಬಸವಧರ್ಮ ವ್ಯಕ್ಷದ ತಾಯಿಬೇರಾದ ಕಾಯಕ ದಾಸೋಹದಲ್ಲಿ ಅಚಲ ಶ್ರದೈಯಿನ್ನಿರಿಸಿಕೊಂಡಿದ್ದ ಶ್ರೀಗಳು ಗುದ್ದಲಿ ಓಡಿದು ಡಂಬಳದಲ್ಲಿ ಕೈಯಾರೆ ಬಾವಿ ತೋಡಿ ಉತ್ತಿ ಐತ್ತಿ ಕೃಷಿಕರಾಗಿ ದುಡಿದು ಇತರಿಗೆ ಮಾದರಿಯಾಗಿದ್ದರು ಇದಲ್ಲದೆ ಅನೇಕ ಹಿಂದುಳಿದ ಪ್ರದೇಶದಲ್ಲಿ ಸರ್ಕಾರಿ ಶಾಲೆ ಕಾಲೇಜು ಆರಂಭಿಸಲು ಹಾಗೂ ಮಠ ಮಂದಿರಗಳ ಸ್ಥಾಪನೆಗೂ ಶ್ರೀಗಳು ಮಠದ ಜಮೀನನ್ನೂ ಉದಾರವಾಗಿ ದಾನ ಮಾಡಿ ಪ್ಯದಯ ಶ್ರೀಮಂತಿಕೆ ಮೆರೆದಿದ್ದರು

ಸರ್ವ ಮಠಾಧೀಶರು ಮತ್ತು ಗಣ್ಯರ ಸಮ್ಮಖದಲ್ಲಿ ನೂತನ ಪೀಠಾಧಿಪತಿಗಳನ್ನು ಆಯ್ಕೆ ಮಾಡಲಾಗಿದೆ

ಮೊದಲ ಸುತ್ತು ಕಳೆದುಕೊಂಡ ಸೈನಾ ಎರಡನೇ ಸುತ್ತಿನಲ್ಲಿ ತಿರುಗಿ ಬಿದ್ದರೂ ನಿರ್ಣಾಯಕ ಸೆಟ್ನಲ್ಲಿ ಮತ್ತೆ ಲಯ ತಪ್ಪುವ ಮೂಲಕ ಹಿನ್ನಡೆ ಅನುಭವಿಸಿದರು

ಆದರೆ ಎರಡನೇ ಬಾರಿಗೆ ಡೆನ್ಮಾರ್ಕ್ ಪ್ರಶಸ್ತಿ ಗೆಲ್ಲುವ ಕನಸು ವ್ಯರ್ಥವಾಗಿದೆ